ಇಂಡೋನೇಷ್ಯಾಕ್ಷೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೊದಲ ಭೇಟಿ ಇದಾಗಿದೆ ಈ ರಾಷ್ಟದ ಪ್ರವಾಸಕ್ಕೆ ಮುನ್ನ ಬಿಡುಗಡೆ ಮಾಡಿರುವ ಹೇಳಕೆಯಲ್ಲಿ ಅವರು ತಮ್ಮ ಭೇಟಿಯಿಂದ ಎರಡೂ ದೇಶಗಳ ನಡುವಣ ಸಂಬಂಧ ಹಾಗೂ ದ್ವಿಪಕ್ಷೀಯ ಬಾಂಧವ್ಯ ಮತ್ತಷ್ಟು ಸುಧಾರಿಸಲಿದೆ ಎಂದು ಹೇಳಿದ್ದಾರೆ ಇಂಡೋನೇಷ್ಯಾ ಅಧ್ಯಕ್ಷ ಜೋಕೋವಿಡೋಡೋ ಅವರನ್ನು ನಾಳೆ ಭೇಟ ಮಾಡಲಿದ್ದು ಆ ಕ್ಷಣವನ್ನು ಎದುರು ನೋಡುತ್ತಿರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಅಲ್ಲದೆ ಈ ಇಬ್ಬರೂ ನಾಯಕರು ಭಾರತ ಇಂಡೋನೇಷ್ಯಾ ಸಿಇಓಗಳ ವೇದಿಕೆಯಲ್ಲಿ ಜಂಟಿ ಸಂವಾದ ನಡೆಸಲಿದ್ದಾರೆ ಜಕಾರ್ತದಲ್ಲಿ ತಮ್ಮ ವಾಸ್ತವ್ಯದ ವೇಳೆ ನರೇಂದ್ರ ಮೋದಿ ಭಾರತೀಯ ಸಮುದಾಯವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಇಂಡೋನೇಷ್ಯಾ ಭೇಟಿ ನಂತರ ಮೋದಿ ಅವರು ಮಲೇಷ್ಯಾದಲ್ಲಿ ಗುರುವಾರ ಅಲ್ಲಕಾಲ ತಂಗಲಿದ್ದು ನೂತನ ಪ್ರಧಾನಿ ಡಾ

ಶುಕ್ರವಾರ ಪ್ರಧಾನಿ ಸಿಂಗಾಪುರ್ಗೆ ತೆರಳಲಿದ್ದಾರೆ ಸಿಂಗಾಮರದ ಪ್ರಧಾನಿ ಲೀ ಹಿನ್ ಲೂಂಗ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ

ಪ್ರಧಾನಮಂತ್ರಿಯವರ ಸಿಂಗಾಪುರದ ಭೇಟಿ ಹಣಕಾಸು ತಂತ್ರಜ್ಞಾನ ಕೌಶಲ್ಕಾಭಿವೃದ್ಧಿ ನಗರ ಯೋಜನೆ ಕೃತಕ ಬುದ್ಧಿಮತ್ತೆ ವಲಯದಲ್ಲಿ ಭಾರತ ಸಿಂಗಾಪುರ ಸಹಭಾಗಿತ್ವ ವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ

ಮರುಮತದಾನ ನಡೆಯುವ ಮತಗಟ್ಟೆಗಳಗೆ ಇಂದು ಸಂಜೆ ಚುನಾವಣಾ ಸಿಬ್ದಂದಿಯನ್ನು ರವಾನಿಸಲಾಗಿದೆ ಮರುಮತದಾನ ನಡೆಯುವ ಮತಗಟ್ಟೆಗಳಿಗೆ ವ್ಯಾಪಕ ಭದ್ರತಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ ಶಾಮ್ಲಿ ಜಿಲ್ಲಾ ಮ್ಯಾಜಿಸ್ಸೇಟ್ ಇಂದ್ರಾ ವಿಕ್ರಮ್ ಸಿಂಗ್ ಆಕಾಶವಾಣಿಯೊಂದಿಗೆ ಮಾತನಾಡಿ ನಾಳೆ ಮತಗಟ್ಟೆಯಲ್ಲಿ ಅಳವಡಿಸಲಾಗಿರುವ ವಿದ್ಯುನ್ನಾನ ಮತಯಂತ್ರಗಳಲ್ಲಿ ಯಾವುದಾದರೂ ತಾಂತ್ರಿಕ ದೋಷ ಕಂಡುಬಂದರೆ ತಕ್ಷಣದಲ್ಲೇ ಅವುಗಳನ್ನು ಬದಲಾಯಿಸಲು ಹೆಚ್ಚುವರಿ ಇವಿಎಂ ಹಾಗೂ ವಿವಿಪ್ಯಾಟ್ಗಳೊಂದಿಗೆ ಎಂಜೆನಿಯರ್ಗಳ ವಿಶೇಷ ತಂಡವನ್ನು ಸೆಕ್ಷರ್ ಮ್ಯಾಜಿಸ್ಸೇಟ್ ಅವರ ಬಳಿ ಕಾಯ್ದಿರಿಸಲಾಗಿದೆ ಎಂದು ತಿಳಿಸಿದ್ದಾರೆ ದೇಶದ ಎಲ್ಲ ಗಡಿಪ್ರದೇಶಗಳಲ್ಲಿ ರಕ್ಷಣಾ ಸಿಭ್ಗಂದಿ ಹಾಗೂ ನಾಗರಿಕರು ಎದುರಿಸುತ್ತಿರುವ ಸಂಪರ್ಕ ಸಮಸ್ಗೆಗಳ ನಿವಾರಣೆಗೆ ಅಪ್ಸಿಕಲ್ ಫೈಬರ್ ಕೇಬಲ್ ಅಳವಡಿಕೆಗೆ ಕೇಂದ್ರ ಸರ್ಕಾರ ಪರಿತೀಲಿಸುತ್ತಿದೆ ಎಂದು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ತಿಳಿಸಿದ್ದಾರೆ ಇಟಾನಗರದಲ್ಲಿಂದು ಎನ್ಡಿಎ ಸರ್ಕಾರದ ನಾಲ್ಲು ವರ್ಷಗಳ ಸಾಧನೆ ಕುರಿತಂತೆ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ದ ಅವರು ಗಡಿ ಪ್ರದೇಶಗಳಲ್ಲಿ ಅಷ್ಟಿಕಲ್ ಫ್ಲೆಬರ್ ಕೇಬಲ್ ವಿಸ್ತರಣೆ ಕಾಮಗಾರಿಗಳನ್ನು ಸರ್ಕಾರ ಆದಷ್ಟು ಶೀಘು ಆರಂಭಿಸಲಿದೆ ಎಂದು ಪ್ರಕಟಿಸಿದರು ಗಡಿಪ್ರದೇಶಗಳಲ್ಲಿನ ಸಂಪರ್ಕ ಸಮಸ್ಯೆ ಕುರಿತು ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಿದ್ದು ಈ ಉದ್ದೇಶಕ್ನಾಗಿ ಹೆಚ್ಚುವರಿ ನಿಧಿ ಮಂಜೂರು ಮಾಡಲಾಗಿದೆ ಅಪ್ಪಿಕಲ್ ಫೈಬರ್ ಕೇಬಲ್ ಅಳವಡಿಕೆಯ ನಂತರ ಮೊಬೈಲ್ ಹಾಗೂ ದೂರವಾಣಿಯ ಸಂಪರ್ಕದ ಜೊತೆಗೆ ರೇಡಿಯೋ ತರಂಗಾಂತರವು ಸುಧಾರಿಸಲಿದೆ ಎಂದು ಹೇಳಿದರು ತಾವು ಇತ್ತೀಚೆಗೆ ಅರುಣಾಚಲ ಪ್ರದೇಶ ಗಡಿಯ ಕೊನೆಯ ಗ್ರಾಮವಾದ ಕಿಬಿತೊ ಭೇಟಿ ನೀಡಿದ ವೇಳೆ ಆ ಪ್ರದೇಶದ ಜನರು ದುರ್ಬಲ ತರಂಗಾಂತರ ಹಾಗೂ ಮೊಬ್ನೆಲ್ ನೆಟ್ವರ್ಕ್ ಸಮಸ್ನೆಯಿಂದಾಗಿ ಆಕಾಶವಾಣಿ ಕಾರ್ಯಕ್ರಮ ಆಲಿಸಲು ಸಾಧ್ಯವಾಗುತ್ತಿಲ್ಲ ಎಂಬುದು ತಮ್ನ ಗಮನಕ್ಕೆ ಬಂತು ಎಂದು ಸಚಿವರು ವಿವರಿಸಿದರು ಎನ್ಡಿಎ ಸರ್ಕಾರದ ಸಾಧನೆಗಳ ಕುರಿತು ಮಾತನಾಡಿದ ಸಚಿವರು ಎಲ್ಲ ವಲಯಗಳಲ್ಲಿ ಅಭಿವೃದ್ದಿಯನ್ನು ಜಾರಿಗೊಳಿಸುವ ಮೂಲಕ ಭಾರತವನ್ನು ಪರಿವರ್ತಿಸಿದೆ ಎಂದು ನುಡಿದರು ದುರ್ಬಲ ವರ್ಗಗಳ ಸಾಮಾಜಿಕ ಆರ್ಥಿಕ ಅಭಿವೃದ್ದಿಗೆ ಸರ್ಕಾರ ಎಲ್ಲ ಪ್ರಯತ್ನ ನಡೆಸುತ್ತಿದೆ ಜನ್ ಧನ್ ಯೋಜನೆ ಸರ್ಕಾರದ ಪ್ರಮುಖ ಯೋಜನೆಯಾಗಿದ್ದು ಈ ಮೂಲಕ ಕಡುಬಡವರ ಬದುಕಿನಲ್ಲೂ ಬದಲಾವಣೆ ತಂದಿದೆ ಯೋಜನೆಯಡಿ ಪ್ರತಿಯೊಬ್ಬ ಭಾರತೀಯನೂ ಆತನ ಬಳಿ ಹಣವಿಲ್ಲದಿದ್ದರೂ ಬ್ಯಾಂಕ್ ಖಾತೆ ತೆರೆಯಬಹುದಾಗಿದೆ

ಮಳೆ ಅವಘಢಗಳಲ್ಲಿ ಉಂಟಾದ ಸಾವು ನೋವುಗಳ ಬಗ್ಗೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ತೀವ್ರ ದುಃಖ ವ್ಯಕ್ತಪಡಿಸಿದ್ದು

ರಾಜ್ಯದ ಸೆಂಟ್ರಲ್ ಹಾಗೂ ತೆರಾಯಿ ಪ್ರದೇಶ ಬಿರುಗಾಳಿಯಿಂದ ತೀವ್ರ ತೊಂದರೆಗೆ ಒಳಗಾಗಿದೆ

ಛಾತ್ರಾ ಜಲ್ಲೆಯಲ್ಲಿ ಅತಿ ಹೆಚ್ಚಿನ ಸಾವುಗಳು ಸಂಭವಿಸಿವೆ ಅಂತಾರಾಷ್ಲೀಯ ಹಾರಾಟ ಪರವಾನಗಿ ಪಡೆಯುವಲ್ಲಿ ನಿಯಮಾವಳಿ ಉಲ್ಲಂಘಿಸಿದ ಆರೋಪದ ಮೇಲೆ ಏರ್ ಏಷ್ಯಾ ಗುಂಪಿನ ಸಿಇಓ ಟೋನಿ ಫರ್ನಾಂಡೀಸ್ ಹಾಗೂ ಇತರರ ವಿರುದ್ದ ಸಿಬಿಐ ಪ್ರಕರಣ ದಾಖಲಿಸಿಕೊಂಡಿದೆ ಅಂತಾರಾಷ್ಲೀಯ ಕಾರ್ಯಾಚರಣೆಗೆ ಪರವಾನಗಿ ಪಡೆದುಕೊಳ್ಳಲು ವಿಮಾನಯಾನ ಕಂಪನಿಯ ನಿರ್ದೇಶಕರು ನಿಯಮಾವಳಿ ಉಲ್ಲಂಘಿಸಿದ್ದಾರೆ ಅಲ್ಲದೆ ವಿದೇಶಿ ಹೂಡಿಕೆ ಉತ್ತೇಜನ ಮಂಡಳಿಯ ನಿಯಮಗಳ ಉಲ್ಲಂಘನೆಗೆ ಸಂಬಂಧಿಸಿದ ಪ್ರಕರಣ ಇದಾಗಿದೆ ಎಂದು ಸಿಬಿಐ ಮೂಲಗಳು ತಿಳಿಸಿವೆ

ಪಕ್ಷದ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ದೆಹಲಿಯ ಕಂಟೋನ್ದೆಂಟ್ನಲ್ಲಿರುವ ಮಾಜಿ ಸೇನಾ ಮುಖ್ಯಸ್ಥ ದಲ್ಲೀರ್ ಸಿಂಗ್ ಸುಹಾಗ್ ಅವರ ನಿವಾಸದಿಂದ ಆಂದೋಲನಕ್ಕೆ ಚಾಲನೆ ನೀಡಿದರು ಮುಂದಿನ ವರ್ಷ ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಸಿದ್ದತೆ ಆರಂಭಿಸುವ ಜೊತೆಗೆ ಎನ್ಡಿಎ ಸರ್ಕಾರದ ನಾಲ್ಗನೇ ವಾರ್ಷಿಕೋತ್ಸವದ ಅಂಗವಾಗಿ ಬೆಂಬಲಕ್ಕಾಗಿ ಸಂಪರ್ಕಿಸುವ ಕಾರ್ಯತ್ರಮವನ್ನು ಪಕ್ಷ ಆರಂಭಿಸಿದೆ

ಕೇಂದ್ರ ಸಚಿವರು ಮುಖ್ಯಮಂತ್ರಿಗಳು ಪಂಚಾಯಿತಿ ಸದಸ್ಯರು ಹಾಗೂ ವಿವಿಧ ರಂಗದಲ್ಲಿ ಹೆಸರು ಮಾಡಿರುವ ಒಂದು ಲಕ್ಷ ಮಂದಿ ಸರ್ಕಾರದ ಸಾಧನೆಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡಲಿದ್ದಾರೆ ಅಮಿತ್ ಷಾ ಅವರು ಕಾರ್ಯಕ್ರಮದ ಭಾಗವಾಗಿ ದೆಹಲಿಯಲ್ಲಿ ಸಂವಿಧಾನ ತಜ್ಞ ಸುಭಾಷ್ ಕಶ್ಯಪ್ ಅವರನ್ನು ಭೇಟಿ ಮಾಡಿದರು

ಫಲಿತಾಂಶವನ್ನು ಸಿಬಿಎಸ್ಇ ಇಂದು ಪ್ರಕಟಿಸಿದೆ

ತಿರುವನಂತಪುರಂ ಚೆನ್ನೈ ಹಾಗೂ ಅಜ್ಜೀರ್ ಅತ್ಯುತ್ತಮ ಸಾಧನೆ ಮಾಡಿರುವ ಪ್ರದೇಶಗಳಾಗಿವೆ

ಬೀಜಿಂಗ್ನಲ್ಲಿ ನಿನ್ನೆ ಹಾಗೂ ಇಂದು ಎರಡು ದಿನಗಳ ಕಾಲ ನಡೆದ ಮಾತುಕತೆಯ ವೇಳೆ ಎರಡೂ ದೇಶಗಳು ಒಡಂಬಡಿಕೆಗೆ ತಲುಪಿವೆ ಮುಂದಿನ ವರ್ಷದಿಂದ ಆರಂಭವಾಗಲಿದೆ ಎಂದು ನಿರೀಕ್ಷಿಸಲಾಗಿರುವ ಸಾಮಾಜಿಕ ಭದ್ರತಾ ಒಪ್ಪಂದ ಕುರಿತ ಔಪಚಾರಿಕ ಮಾತುಕತೆಯ ಹಂತದ ಮುಂದಿನ ಕ್ರಮಗಳಿಗೆ ಭಾರತ ಹಾಗೂ ಚ್ಯೆನಾ ಮಾತುಕತೆಯ ವೇಳೆ ವ್ಯಾಪಕವಾಗಿ ಚರ್ಚೆ ನಡೆಸಿದವು ಎಂದು ಬೀಜಿಂಗ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ತಿಳಿಸಿದೆ